ಕೊರೋನಾ ವೈರಾಣು ಸೋಂಕು ಪತ್ತೆ ಮಾಡಲು ಇರುವ ಸೌಲಭ್ಯಗಳನ್ನು ಮತ್ತಪ್ಟು ವಿಸ್ತರಿಸುವುದು ಸೇರಿದಂತೆ ಸೋಂಕು ನಿಯಂತ್ರಣಕ್ಕೆ ಭಾರತ ನಡೆಸಿರುವ ತಯಾರಿ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಗಿದೆ

ವೈರಾಣು ನಿಗ್ರಹಕ್ಕೆ ಕೈಗೊಂಡಿರುವ ಕ್ರಮಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಕೈಗೊಳ್ಳುವಂತೆ ಪ್ರಧಾನಮಂತ್ರಿ ಅಧಿಕಾರಿಗಳು ಹಾಗೂ ತಾಂತ್ರಿಕ ತಜ್ಞರಿಗೆ ಸೂಚಿಸಿದ್ದಾರೆ

ಚುನಾಯಿತ ಪ್ರತಿನಿಧಿಗಳು ಸರ್ಕಾರಿ ನೌಕರರು ಹಾಗೂ ವೈದ್ಯಕೀಯ ವ್ಯಕ್ತಿಪರರಿಗೆ ಈ ನಿರ್ಬಂಧ ಅನ್ವಯವಾಗುವುದಿಲ್ಲ ಎಂದು ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ

ವಿದ್ಯಾರ್ಥಿಗಳು ರೋಗಿಗಳು ಮತ್ತು ದಿವ್ಯಾಂಗರನ್ನು ಹೊರತುಪಡಿಸಿ ಎಲ್ಲಾ ರಿಯಾಯಿತಿ ದರದ ಪ್ರವಾಸಗಳನ್ನು ರೈಲ್ವೆ ಹಾಗೂ ನಾಗರಿಕ ವಿಮಾನಯಾನ ಇಲಾಖೆಗಳು ರದ್ದುಪಡಿಸಿವೆ

ಈ ಸಂಬಂಧ ಎಲ್ಲಾ ಇಲಾಖೆಗಳ ಮುಖ್ಯಸ್ಥರಿಗೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಡಿಒಪಿಟಿ ಸುತ್ತೋಲೆ ಹೊರಡಿಸಿದ್ದು ಅದರ ಪ್ರಕಾರ ಎಲ್ಲಾ ಇಲಾಖೆಗಳ ಬಿ ಮತ್ತು ಸಿ ದರ್ಜೆ ನೌಕರರು ವಾರದಲ್ಲಿ ದಿನ ಬಿಟ್ಟು ದಿನ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚಿಸಲಾಗಿದೆ ಮೊದಲ ವಾರದಲ್ಲಿ ದಿನ ಬಿಟ್ಟು ದಿನ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚನೆ ನೀಡುವ ಸಂದರ್ಭದಲ್ಲಿ ಕಚೇರಿಗಳಿಗೆ ಸಮೀಪವಿರುವ ಅಧಿಕಾರಿಗಳು ಕರ್ತವ್ಯಕ್ಕೂ ಹಾಜರಾಗಲು ಸ್ವಂತ ಸಾರಿಗೆ ವಾಹನಗಳನ್ನು ಬಳಸುವಂತೆಯೂ ಸಲಹೆ ಮಾಡುವಂತೆ ಸೂಚಿಸಲಾಗಿದೆ ಅತ್ಯವಶ್ಯ ಅಥವಾ ತುರ್ತು ಸೇವೆಗಳಲ್ಲಿ ತೊಡಗಿಕೊಳ್ಳುವ ಕಚೇರಿಗಳು ಮತ್ತು ನೌಕರರಿಗೆ ಈ ನಿಯಮಗಳು ಅನ್ವಯವಾಗುವುದಿಲ್ಲ ಎಂದು ಸುತ್ತೋಲೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ

ಆಕಾಶವಾಣಿ ಸುದ್ದಿ ವಿಭಾಗಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಎಲ್ಲಾ ಪರೀಕ್ಷೆಗಳು ನಕಾರಾತ್ಮಕ ಅಂಶಗಳಿಂದ ಕೂಡಿವೆ ಇದರ ಫಲಿತಾಂಶದ ಪ್ರಕಾರ ಜನ ಸಮುದಾಯಕ್ಕೆ ಪರಡುತ್ತಿರುವ ಸಾಕ್ಷ್ಮಾಧಾರಗಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಪರೀಕ್ಷಾ ವಿಧಾನಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಅವರು ಹೇಳಿದ್ದಾರೆ

ಸಿಬಿಎಸ್ಇ ಮತ್ತು ಇತರೆ ಮಂಡಳಿ ಪರೀಕ್ಷಾ ವೇಳಾಪಟ್ಟಿಯನ್ನು ಮನರ್ ನಿಗದಿ ಮಾಡಿರುವುದನ್ನು ಗಮನದಲ್ಲಿಟ್ಟುಕೊಂಡು ಜಂಟಿ ಪ್ರವೇಶ ಮುಖ್ಯ ಪರೀಕ್ಷೆ ಜೆಇಇ ಮೈನ್ ದಿನಾಂಕವನ್ನು ಮರು ನಿಗದಿಪಡಿಸುವಂತೆಯೂ ಸಚಿವಾಲಯ ತಿಳಿಸಿದೆ

ಇದರಿಂದ ವಿದ್ಕಾರ್ಥಿಗಳು ಶಿಕ್ಷಕರು ಮತ್ತು ಮೋಷಕರು ಆತಂಕಕ್ಕೊಳಗಾಗಬಾರದು ಎಂದು ಮಾನವ ಸಂಪನ್ಮೂಲ ಅಭಿವೃದ್ದಿ ಖಾತೆ ಸಚಿವ ರಮೇಶ್ ಮೋಖ್ರಿಯಾಲ್ ನಿಶಾಂಕ್ ಮನವಿ ಮಾಡಿದ್ದಾರೆ ಕೊರೋನಾ ಜಾಗೃತಿ ಸರಣಿ ಅಡಿಯಲ್ಲಿ ಆಕಾಶವಾಣಿಯ ಸುದ್ದಿ ವಿಭಾಗ ಇಂದು ದ್ವಿ ಭಾಷೆಯ ಘೋನ್ ಇನ್ ಸಂವಾದ ಕಾರ್ಯಕ್ರಮವನ್ನು ಬಿತ್ತರಿಸಲಿದೆ

ಪಂತ್ ಆಸ್ವತ್ರೆಯ ಪೊಫೆಸರ್

ಸಂಜಯ್ ಪಾಂಡೆ ಮತ್ತು ಭಾರತೀಯ ವೈದ್ಯಕೀಯ ಸಂಸ್ಥೆಯ ನಿವೃತ್ತ ಮಹಾಕಾರ್ಯದರ್ಶಿ ಡಾ ನರೇಂದ್ರ ಸೈನಿ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಮುರಳೀಧರನ್ ಹೇಳಿದ್ದಾರೆ ರಾಜ್ಯಸಭೆಗಿಂದು ನೀಡಿರುವ ಲಿಖಿತ ಉತ್ತರದಲ್ಲಿ ಸಚಿವರು ಈ ವಿಷಯವನ್ನು ತಿಳಿಸಿದ್ದಾರೆ ಸರ್ಕಾರದ ಪ್ರಯತ್ನಗಳ ಫಲವಾಗಿ ಜಮ್ಮ ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂಬ ವಿಚಾರ ವಿಶ್ವದ ಹಲವಾರು ದೇಶಗಳಿಗೆ ಮನವರಿಕೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ತಾದನೆಯಿಂದ ಜಮ್ಗು ಮತ್ತು ಕಾಶ್ಲೀರ ಸೇರಿದಂತೆ ದೇಶದ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ ಮತ್ತು ಬೆದರಿಕೆ ಒಡ್ಡಿದೆ ಎಂದು ಅವರು ತಿಳಿಸಿದ್ದಾರೆ ತನ್ನ ನೆಲವನ್ನು ಭಯೋತ್ವಾದಕ ಚಟುವಟಿಕೆಗಳಿಗೆ ಬಳಸಿಕೊಳ್ಳಬಾರದು ಎಂದು ಕೆಲವು ರಾಷ್ಷಗಳು ಇಸ್ಲಾಮಾಬಾದ್ ಮೇಲೆ ಒತ್ತಡ ಹೇರಿವೆ ಎಂದು ಅವರು ಹೇಳಿದ್ದಾರೆ

ಕೊರೋನಾ ವೈರಸ್ ಸೋಂಕು ವ್ಡಾಪಕವಾಗಿ ಪರಡುತ್ತಿರುವ ಪನ್ನೆಲೆಯಲ್ಲಿ ಕೈಗೊಂಡಿರುವ ಮುಂಜಾಗ್ರತಾ ಕ್ರಮಗಳ ಪರಿಣಾಮವಾಗಿ ಈ ನಿರ್ಧಾರ ಹೊರಬಿದ್ದಿದೆ ಚಾಲಕರು ಮನೆಕೆಲಸಗಾರರು ಸೇರಿದಂತೆ ಎಲ್ಲಾ ರೀತಿಯ ಕಾರ್ಮಿಕರ ಪರವಾನಗಿ ನೀಡುವುದನ್ನೂ ಇಂದಿನಿಂದಲೇ ರದ್ದುಪಡಿಸಲಾಗಿದೆ

ವಲಸೆ ಬಂದ ವ್ಯಕ್ತಿಯೊಬ್ಬರು ಹಾಗೂ ಇತರ ನಾಲ್ವರು ರೋಗಿಗಳು ಮೃತಪಟ್ಟಿದ್ದಾರೆ